ವಿದ್ಯುತ್ ಗ್ರಾಹಕರ ಹಕ್ಕುಗಳಿಗಾಗಿ ಕರಡು ವಿದ್ಯುತ್ ನಿಯಮ ಸಿದ್ದಪಡಿದ ಇಂಧನ ಸಚಿವಾಲಯ

ಲಾಕ್ಡೌನ್ ಸಂದರ್ಭದಲ್ಲಿ ಕಾರ್ಮಿಕರ ಕಲ್ಯಾಣಕ್ಕೆ ಕೇಂದ್ರ ಸರ್ಕಾರದಿಂದ ಅಭೂತಪೂರ್ವ ಕ್ರಮ ಕೇಂದ್ರ ಸಚಿವ ಸಂತೋಷ್ ಕುಮಾರ್ ಗಂಗ್ವಾರ್

ಜಪಾನ್ನ ಪ್ರಧಾನಮಂತ್ರಿಯಾಗಿ ಯೊಶಿಹಿಡೆ ಸುಗಾ ಆಯ್ಸೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದನೆ

ಈಗಾಗಲೇ ಲೋಕಸಭೆಯಲ್ಲಿ ಅಂಗೀಕರಿಸಲ್ಪಟ್ಟಿದ್ದ ಈ ಮಸೂದೆಗೆ ಇಂದು ರಾಜ್ಯಸಭೆ ಸಮ್ಮತಿ ನೀದಿತು ಈ ಮಸೂದೆ ಮೂಲಕ ಆಯುರ್ವೇದದಲ್ಲಿ ಬೋಧನಾ ಹಾಗೂ ಸಂಶೋಧನಾ ಸಂಸ್ಥೆಯನ್ನು ಸ್ಲಾಪಿಸುವ ಹಾಗೂ ಈ ಸಂಸ್ಥೆಯನ್ನು ರಾಷ್ಟೀಯ ಪ್ರಾಮುಖ್ಯತೆಯ ಸಂಸ್ಥೆಯೆಂದು ಘೋಷಿಸಬಹುದಾಗಿದೆ ಗುಜರಾತ್ನ ಜಾಮ್ ನಗರದಲ್ಲಿರುವ ಮೂರು ಆಯುರ್ವೇದ ಸಂಸ್ಥೆಗಳನ್ನು ವಿಲೀನಗೊಳಿಸುವ ಉದ್ದೇಶವನ್ನು ಈ ಮಸೂದೆಯಲ್ಲಿ ಹೊಂದಲಾಗಿದೆ ಜಾಮ್ ನಗರದಲ್ಲಿ ಆಯುರ್ವೇದಲ್ಲಿ ಸ್ನಾತಕೋತ್ತರ ಬೋಧನೆ ಹಾಗೂ ಸಂಶೋಧನಾ ಸಂಸ್ಥೆ ಮತ್ತು ಶ್ರೀ ಗುಲಾಬ್ ಕುನ್ಲಾರ್ಬಾ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದಿಕ್ ಫಾರ್ಮಾಸುಟಿಕಲ್ ಸೈನ್ಸ್ ಇದ್ದು ಜಾಮ್ ನಗರದ ಗುಜರಾತ್ ಆಯುರ್ವೇದ ವಿಶ್ವವಿದ್ಯಾಲಯ ಕ್ಯಾಂಪಸ್ನಲ್ಲಿ ಹೊಸ ಸಂಸ್ಣೆಯನ್ನು ಸ್ಣಾಪಿಸಲು ಉದ್ದೇಶಿಸಲಾಗಿದೆ ಮಸೂದೆ ಕುರಿತ ಚರ್ಚೆಯಲ್ಲಿ ಮಾತನಾಡಿದ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಸಚಿವ ಡಾ ಹರ್ಷವರ್ಧನ್ ಆಯುರ್ವೇದ ಒಳಗೊಂಡಂತೆ ಎಲ್ಲ ಪುರಾತನ ಔಷಧ ಪದ್ದತಿಯನ್ನು ಉತ್ತೇಜಿಸಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಆಯುಷ್ ಸಚಿವಾಲಯ ಈ ಎಲ್ಲ ರಾಷ್ಟೀಯ ಸಂಸ್ಥೆಗಳಿಗೆ ಡೀಮ್ಡ್ ವಿಶ್ವವಿದ್ಯಾಲಯ ಸ್ಥಾನಮಾನ ನೀಡಲು ಕ್ರಮಕ್ಶೆಗೊಳ್ಳಲಿದೆ ಎಂದು ಹೇಳಿದರು ವಿದ್ಯುತ್ ಗ್ರಾಹಕರ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಇದೇ ಮೊದಲ ಬಾರಿಗೆ ಇಂಧನ ಸಚಿವಾಲಯ ನಿಯಮಗಳನ್ನು ರೂಪಿಸಿದೆ ಇಂಧನ ವಲಯದಲ್ಲಿ ವಿದ್ಯುತ್ ಬಳಕೆದಾರರು ಮಹತ್ವದ ಪಾಲುದಾರರಾಗಿದ್ದಾರೆ ಗ್ರಾಹಕರಿಗೆ ತೃಪ್ತಿ ಉಂಟುಮಾಡಲು ಪ್ರಮುಖ ಸೇವೆಗಳನ್ನು ಗುರುತಿಸುವುದು ಈ ಸೇವೆಗಳಿಗೆ ಸಂಬಂಧಿಸಿದಂತೆ ಕನಿಷ್ಣ ಸೇವಾ ಮತ್ತು ಗುಣಮಟ್ಟಗಳನ್ನು ನಿಗದಿಪಡಿಸುವುದು ಹಾಗೂ ಅವುಗಳನ್ನು ಗ್ರಾಹಕರ ಹಕ್ಕುಗಳೆಂದು ಮಾನ್ಯ ಮಾಡುವುದು ಮುಖ್ಯವಾಗಿದೆ

ಇದರಂತೆ ರಾಜ್ಯ ವಿದ್ಯುತ್ ನಿಯಂತ್ರಣ ಆಯೋಗಗಳು ಪ್ರತಿ ಗ್ರಾಹಕನಿಗೆ ವರ್ಷಕ್ಕೆ ಸರಾಸರಿ ಸಂಖ್ಯೆ ಮತ್ತು ಅವಧಿಯ ನಿಲುಗಡೆ ನಿಗದಿಪಡಿಸಬೇಕಾಗುತ್ತದೆ

ಬಿಲ್ಗಳನ್ನು ನಗದು ಚೆಕ್ ಡೆಬಿಟ್ ಕಾರ್ಡ್ ಹಾಗೂ ನೆಟ್ ಬ್ಯಾಂಕಿಂಗ್ ಮೂಲಕ ಪಾವತಿಸುವ ಆಯ್ಕೆಗಳಿರುತ್ತವೆ ಆದರೆ ಒಂದು ಸಾವಿರ ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತವನ್ನು ಆನ್ಲೈನ್ ಮೂಲಕವೇ ಪಾವತಿಸಬೇಕಾಗುತ್ತದೆ

ಎಲ್ಲ ಅಭಿಪ್ರಾಯ ಸಂಗ್ರಹಣೆ ನಂತರ ಈ ನಿಯಮಗಳನ್ನು ಅಂತಿಮಗೊಳಿಸಲಾಗುವುದು ಜಮ್ಮು ಮತ್ತು ಕಾಶ್ಮೀರದ ಗಡಿಭಾಗದಲ್ಲಿ ಪಾಕಿಸ್ತಾನ ಮೂಲದ ಭಯೋತ್ಪಾದಕರು ಒಳನುಸುಳುವ ಪ್ರಯತ್ತ ಕಳೆದ ಎರಡೂವರೆ ವರ್ಷಗಳಿಂದ ಇಳಿಕೆಯಾಗಿದೆ ಎಂದು ರಾಜ್ಯಸಭೆಗೆ ತಿಳಿಸಲಾಗಿದೆ ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿರುವ ಕೇಂದ್ರ ಗ್ಬಹ ವ್ಯವಹಾರಗಳ ಸಹಾಯಕ ಸಚಿವ ಜಿ

ಈ ಕ್ಷೇತ್ರದಲ್ಲಿ ಗರಿಷ್ಣ ವಲಸೆ ಕಾರ್ಮಿಕರಿಗೆ ಉದ್ಯೋಗ ನೀಡಲು ಹಣ ಬಳಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ

ದೇಶದ ಎಲ್ಲ ರಾಜ್ಯಗಳಲ್ಲಿ ಕೊರೋನಾ ಸೋಂಕು ತ್ವರಿತ ಪತ್ತೆಗೆ ನೆರವಾಗುವ ಆರ್ಟಿ ಪಿಸಿಆರ್ ಮತ್ತು ರ್ಯಾಪಿಡ್ ಆಂಟಿಜೆನ್ ಪರೀಕ್ಷೆ ಸಾಮರ್ಥ್ಯವನ್ನು ಗಮನಾರ್ಹವಾಗಿ ಹೆಚ್ಚಿಸಲಾಗುತ್ತಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ ದೇಶಾದ್ಯಂತ ಇರುವ ಸರ್ಕಾರಿ ಪ್ರಯೋಗಾಲಯಗಳಲ್ಲಿ ಈಗ ಪ್ರತಿನಿತ್ಲ ಸರಾಸರಿ ಒಂಭತೂವರೆ ಲಕ್ಷ ಸೋಂಕು ಮಾದರಿಗಳ ತಪಾಸಣೆ ನಡೆಯುತ್ತಿದೆ

ಪ್ರಸ್ತುತ ಅಮೆರಿಕಾದಲ್ಲಿ ನಡೆಯುತ್ತಿರುವುದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ದೇಶದಲ್ಲಿ ಸೋಂಕು ಪತ್ತೆ ಕಾರ್ಯಾಚರಣೆ ನಡೆದಿರುವುದಾಗಿ ತಿಳಿಸಲಾಗಿದೆ ರ್ಯಾಪಿಡ್ ಆಂಟಿಜೆನ್ ಪರೀಕ್ಷೆಯಲ್ಲಿ ನೆಗೆಟಿವ್ ಫಲಿತಾಂಶ ಬಂದವರನ್ನು ಆರ್ಟಿ ಪಿಸಿಆರ್ ತಪಾಸಣೆಗೆ ಕೆಡ್ಲಾಯವಾಗಿ ಒಳಪದಿಸುವಂತೆ ಆರೋಗ್ಯ ಸಚಿವಾಲಯ ಎಲ್ಲ ರಾಜ್ಯಗಳಿಗೆ ನಿರ್ದೇಶಿಸಿದೆ ಜಪಾನ್ನ ಪ್ರಧಾನಿ ಶಿಂಜೋ ಅಬೆ ಮತ್ತು ಅವರ ಸಂಪುಟದ ಸಚಿವರು ರಾಜೀನಾಮೆ ಸಲ್ಲಿಸಿದ್ದಾರೆ ತಮ್ಮ ಉತ್ತರಾಧಿಕಾರಿಯ ಪದಗ್ರಹಣಕ್ಕೆ ಅನುಕೂಲ ಕಲ್ಸಿಸಲು ಈ ಕ್ರಮ ಕೈಗೊಂಡಿರುವುದಾಗಿ ಅವರು ತಿಳಿಸಿದ್ದಾರೆ ಅಲ್ಲಿಯ ಸಂಸದೀಯ ಸಮಿತಿ ಲಿಬರಲ್ ಡೆಮಾಕ್ರೆಟಿಕ್ ಪಕ್ಷ ಎಲ್ಡಿಪಿ ನಾಯಕರನ್ನಾಗಿ ಮುಖ್ಯ ಕ್ಞಾಬಿನೆಟ್ ಕಾರ್ಯದರ್ಶಿ ಯೊಶಿಹಿದೆ ಸುಗಾ ಅವರ ಆಯ್ಲೆ ನಂತರ ಅವರೇ ಜಪಾನ್ನ ಮುಂದಿನ ಪ್ರಧಾನಿಯಾಗಿ ಆಯ್ಕೆಯಾಗಿರುವುದನ್ನು ಪಕ್ಷ ಖಚಿತಪಡಿಸಿದೆ ಎಲ್ಡಿಪಿ ಜಪಾನ್ನ ಬಹುಮತದ ಪಕ್ಷವಾಗಿದೆ ಜನಸಾಮಾನ್ಯರು ಮತ್ತು ಗ್ರಾಮೀಣ ಸಮುದಾಯಗಳ ಹಿತರಕ್ಷಣೆಗೆ ತಮ್ಮ ಅಧಿಕಾರಾವಧಿಯಲ್ಲಿ ಆದ್ಯತೆ ನೀಡುವುದಾಗಿ ಸುಗಾ ಭರವಸೆ ನೀಡಿದ್ದಾರೆ ಈಗಾಗಲೇ ವರದಿಯಾಗಿರುವಂತೆ ತೀವ್ರ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಶಿಂಜೋ ಅಬೆ ತಾವು ರಾಜೀನಾಮೆ ನೀಡುವುದಾಗಿ ಕಳೆದ ತಿಂಗಳು ಪ್ರಕಟಿಸಿದ್ದರು ಜಪಾನ್ನ ಪ್ರಧಾನಮಂತ್ರಿಯಾಗಿ ಆಯ್ಲೆ ಯಾಗಿರುವ ಯೊಶಿಹಿಡೆ ಸುಗಾ ಅವರಿಗೆ ಪ್ರಧಾನಮಂತ್ರಿ ನರೇಂದ ಮೋದಿ ಅಭಿನಂದನೆ ತಿಳಿಸಿದ್ದಾರೆ ಅವರೊಂದಿಗೆ ಜಂಟಿ ಮಾತುಕತೆ ನಡೆಸುವ ಮೂಲಕ ಭಾರತ ಮತ್ತು ಜಪಾನ್ನ ಜಾಗತಿಕ ಸಹಭಾಗಿತ್ವ ಮತ್ತಷ್ಟು ಉತ್ತುಂಗಕ್ಕೆ ಏರುವ ಬಗ್ಗೆ ತಾವು ಎದುರು ನೋಡುವುದನ್ನು ಪ್ರಧಾನಮಂತ್ರಿ ಟ್ವೀಟ್ ಮಾಡಿದ್ದಾರೆ

ಕೈಮುರ್ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಐವರು ಮೃತಪಟ್ಲಿದ್ದಾರೆ ಉಳಿದ ಪ್ರಕರಣಗಳು ಭೋಜ್ಪುರ್ ಗೋಪಾಲ್ಗಂಜ್ ರೊಹ್ತಾಶ್ ಮತ್ತಿತರ ಜಿಲ್ಲೆಗಳಲ್ಲಿ ಸಂಭವಿಸಿವೆ ಈ ಪ್ವೆಕಿ ಬಹುತೇಕ ಜನರು ಕ್ಪಷಿಯಲ್ಲಿ ತೊಡಗಿದ್ದಾಗ ಸಿದಿಲು ಬಡಿದು ಅಸುನೀಗಿದ್ದಾರೆ